ಜಮ್ನು ಮತ್ತು ಕಾಶ್ನೀರದ ಆಡಳಿತದ ಶಿಫಾರಸ್ ಅಸ್ವಯ ಅಂತರ್ಜಾಲ ಮರು ಸ್ಥಾಪನೆಗೆ ಶೀಘದಲ್ಲಿ ಕ್ರಮಕೈಗೊಳ್ಳಲಾಗುವುದು ಎಂದು ಅವರು ಸದನಕ್ಕೆ ವಿವರಣೆ ನೀಡಿದರು

ಅಹಿತಕರ ಫಟನೆಯಲ್ಲಿ ಯಾವುದೇ ನಾಗರಿಕರು ಸಾವಿಗೀಡಾಗಿಲ್ಲ ಎಂದು ಗೃಹ ಸಚಿವರು ಉಪ ಪ್ರಶ್ನೆಗೆ ಸದನಕ್ಕೆ ವಿವರಣೆ ನೀಡಿದರು ಕಣಿವೆ ಪ್ರದೇಶದಲ್ಲಿ ಹಲವೆಡೆ ಕಲ್ಲುತೂರಾಟ ನಡೆದಿರುವ ವರದಿಯಾಗಿದೆ ಆರೋಗ್ನ ಸೇವೆ ಔಷಧಿ ಸೌಲಭ್ನ ವಿತರಣೆ ಸಮರ್ಪಕವಾಗಿ ಮಾಡಲಾಗಿದ್ದು ಮನೆಗಳಿಗೆ ಅಡುಗೆ ಅನಿಲ ಅಗತ್ಯ ಆಹಾರಧಾನ್ಲ ಪೆಟ್ರೋಲ್ ಡಿಸೇಲ್ ಮತ್ತು ಸೀಮೆಎಣ್ಣ ವಿತರಣೆ ಸಮರ್ಪಕವಾಗಿ ಮಾಡಲಾಗಿದೆ ಶಾಲಾ ಕಾಲೇಜುಗಳು ಹಾಗೂ ದೂರವಾಣಿ ಸಂಪರ್ಕ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ ಸಚಿವರು ಇಂಗ್ಲಿಷ್ ಮತ್ತು ಉರ್ದು ಪ್ರತಿಕೆಗಳು ಮತ್ತು ವಾಹಿನಿಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದರು ದೇಶಾದ್ಯಂತ ನಡೆಯಲಿರುವ ರಾಷ್ಷೀಯ ಪೌರತ್ನ ನೋಂದಣಿ ಎನ್ಆರ್ಸಿಗೆ ಸಂಬಂಧಿಸಿದಂತೆ ಯಾವುದೇ ಧರ್ಮ ಕುರಿತು ತಾರತಮ್ಯ ಮಾಡುವುದಿಲ್ಲ ಎಂದು ಗೃಹ ಸಚಿವ ಅಮಿತ್ ಶಾ ರಾಜ್ಯಸಭೆಯಲ್ಲಿಂದು ಸ್ವಷ್ಪಪಡಿಸಿದರು ದೇಶದ ಎಲ್ಲ ಪೌರತ್ನ ಸೋಂದಣಿ ವಿಷಯದಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಸೋಂದಣಿ ಪ್ರಕ್ರಿಯೆಯನ್ನು ಆರಂಭಿಸಲಾಗುವುದು ಎಂದು ಉಪಪ್ರಶ್ನೆಗೆ ಗ್ವಹ ಸಚಿವರು ವಿವರಣೆ ನೀಡಿದರು ಅಸ್ತಾಂನಲ್ಲಿ ವಿದೇತಿಯರ ಪತ್ತೆಗೆ ರಾಷ್ಲೀಯ ಪೌರತ್ತ ನೋಂದಣಿ ಸೂತ್ರವನ್ನು ಅಳವಡಿಸಲಾಗಿತ್ತು ಪೌರತ್ತ ತಿದ್ಲುಪಡಿ ಮಸೂದೆ ಮತ್ತು ರಾಷ್ಷೀಯ ಪೌರತ್ವ ನೋಂದಣಿ ವಿಚಾರದೆಲ್ಲಿ ಯಾವುದೇ ಜೋಡಣೆ ಇಲ್ಲ ಎಂದು ಅವರು ಸ್ವಷ್ಪಪಡಿಸಿದರು

ವಾಣಿಜ್ಯಕ ಬಾಡಿಗೆ ತಾಯ್ತನವನ್ನು ಮಸೂದೆ ನಿಷೇಧಿಸುವುದು ಆದರೆ ಸದ್ದಾವನೆಯ ಬಾಡಿಗೆ ತಾಯ್ತಾನಕ್ಕೆ ಅವಕಾಶ ಕಲ್ಪಿಸುತ್ತದೆ ರಾಫ್ಲೀಯ ಬಾಡಿಗೆ ತಾಯ್ತಾನ ಮಂಡಳಿ ರಾಜ್ಯ ಬಾಡಿಗೆ ತಾಯ್ತಾನ ಮಂಡಳಿ ರಚನೆಗೆ ಮಸೂದೆ ಅವಕಾಶ ಮಾಡಿಕೊಡಲಿದ್ದು ಇವುಗಳಗೆ ಸೂಕ್ತ ಆಡಳಿತ ವ್ಯವಸ್ಥೆಯನ್ನು ನೇಮಿಸಲು ಅನುವು ಮಾಡಿಕೊಡುತ್ತದೆ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ನಿನ್ನೆ ಮಸೂದೆಯನ್ನು ಮಂಡಿಸಿದರು ಚರ್ಚೆಯಲ್ಲಿ ಪಾಲ್ಗೊಂಡ ಕಾಂಗ್ರೆಸ್ನ ಅಮಿ ಯೆಜ್ನಿಕ್ ಮಾತನಾಡಿ ಇದು ಅತ್ಯಂತ ಅಗತ್ಯವಾದ ಮಸೂದೆ ಆದರೆ ಇದರಲ್ಲಿ ಹಲವಾರು ಕೊರತೆಗಳವೆ ಎಂದು ಹೇಳಿದರು ನಿಕಟ ಸಂಬಂಧಿಗಳು ಎಂಬ ವ್ಯಾಖ್ಯಾನದ ಪ್ರಶ್ನೆಯನ್ನು ಅವರು ಪ್ರಸ್ತಾಪಿಸಿದರು ಮಸೂದೆ ಕುರಿತ ಮತ್ತಷ್ಟು ಸಮಾಲೋಚನೆಗೆ ಅದನ್ನು ಆಯ್ಕೆ ಸಮಿತಿಗೆ ಕಳುಹಿಸಬೇಕು ಎಂದು ಅವರು ಒತ್ತಾಯಿಸಿದರು ತಮಿಳುನಾಡಿನ ತೂತುಕುಡಿ ಲೋಕಸಭಾ ಕ್ಷೇತ್ರದಲ್ಲಿ ದೀರ್ಘಕಾಲದ ಬೇಡಿಕೆಯಾಗಿರುವ ಸಮುದ್ರ ಕೊರೆತಕ್ಕೆ ಪರಿಹಾರ ಕುರಿತ ಅಲ್ಲಿನ ನಿವಾಸಿಗಳ ಪ್ರತಿಭಟನೆಗೆ ಸ್ಪಂದಿಸಬೇಕು ಎಂದು ಡಿಎಂಕೆ ಸಂಸದೆ ಕನ್ನಿಮೋಳಿ ಕರುಣಾನಿಧಿ ಅವರು ಲೋಕಸಭೆಯ ಶೂನ್ಲವೇಳೆಯಲ್ಲಿ ಪ್ರಸ್ತಾಪಿಸಿದರು

ಅಪಾರ ಪ್ರಮಾಣದ ಕರಾವಳಿ ಪ್ರದೇಶಕ್ಕೆ ಧಕ್ಕೆಯಾಗಿದೆ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಿಯಬೇಕು ಎಂದು ಅವರು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದರು

ಯೋಜನೆ ಮೂರು ವರ್ಷ ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಅವರು ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಲಕ್ಷಾಂತರ ಜನರಿಗೆ ವಸತಿ ಸೌಲಭ್ಯ ಕಲ್ಪಿಸುವ ಯೋಜನೆ ಇದಾಗಿದ್ದು ಜನ ಸಾಮಾನ್ದರಿಗೆ ಅಗತ್ಯ ಸೌಕರ್ಯವುಳ್ಳ ಮನೆಗಳ ನಿರ್ಮಾಣ ಮಾಡುವ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಮಂದಿಗೆ ಅನುಕೂಲವಾಗಿದೆ ಎಂದು ಅವರು ಹೇಳಿದ್ದಾರೆ ಮನೆ ಎಂದರೆ ಕೇವಲ ನಾಲ್ಲು ಗೋಡೆಗಳಲ್ಲ ಇದು ಕನಸುಗಳು ರೂಮಗೊಳ್ಳುವ ಆಶೋತ್ತರಗಳಿಗೆ ರೆಕ್ಕೆಪುಕ್ಕ ಮೂಡುವ ತಾಣ ಎಂದು ಬಣ್ಣಿಸಿದ್ದಾರೆ

ಅಲ್ಲಿನ ಹಣಕಾಸು ಇಲಾಖೆ ಜವಾಬ್ದಾರಿ ಹೊತ್ತಿರುವ ಉಪಪ್ರಧಾನಿ ಹೆಂಗ್ ಸ್ವೀ ಕೀತ್ ಅವರನ್ನು ನಿನ್ನೆ ಭೇಟಿಯಾಗಿ ಸಮಾಲೋಚನೆ ನಡೆಸಿದರು ಇತ್ತೀಚೆಗೆ ನಡೆದ ಜಂಟಿ ಸಮರಾಭ್ಯಾಸದಲ್ಲಿ ಭಾರತ ಮತ್ತು ಸಿಂಗಾಪುರ ರಾಷ್ಷಗಳ ಹೆಚ್ಚನ ಸಶಸ್ತ ಪಡೆಗಳು ಪಾಲ್ಗೊಂಡ ಬಗ್ಗೆ ರಾಜನಾಥ್ ಸಿಂಗ್ ತೃಪ್ತಿ ವ್ವಕ್ತಪಡಿಸಿದರು ಉಭಯ ದೇಶಗಳ ನಡುವಿನ ಸಹಕಾರ ಅತ್ಯುನ್ನತ ಹಂತಕ್ಕೆ ತಲುಪಟೇಕು ಎಂದು ಎರಡೂ ರಾಷ್ಲಗಳ ನಾಯಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಭಾರತ ಪೆಸಿಫಿಕ್ ವಲಯ ಮತ್ತು ದಕ್ಷಿಣ ಚೀನಾ ಸಮುದ್ರ ವಿಚಾರಕ್ಕೆ ಸಂಬಂಧಿಸಿದಂತೆ ಭಾರತದ ನಿಲುವನ್ನು ಇದೇ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ವ್ಯಕ್ತಪಡಿಸಿದ್ದಾರೆ ಭಾರತ ಪೆಸಿಫಿಕ್ ವಲಯ ಮುಕ್ತವಾಗಿರಬೇಕು ಎಲ್ಲವನ್ನೊಳಗೊಂಡ ಸ್ವಿರ ವಲಯವಾಗಿ ರೂಮಗೊಳ್ಳಬೇಕು ಆಸಿಯಾನ್ ರಾಷ್ಟಗಳಿಗೆ ಈ ಪ್ರದೇಶ ಸುರಕ್ಷಿತ ವಲಯವಾಗಬೇಕು ವ್ಯಾಪಾರ ವಹಿವಾಟಗೆ ಸೂಕ್ತ ವಾತಾವರಣ ನಿರ್ಮಾಣವಾಗಬೇಕು ಎಂದು ರಾಜನಾಥ್ ಸಿಂಗ್ ತಮ್ಮ ನಿಲುವು ವ್ಚಕ್ತಪಡಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಮಹಾ ಲೇಖಾಪಾಲರು ಉಪಮಹಾ ಲೇಖಾಪಾಲರ ಸಮ್ನೇಳವನ್ನು ಉದ್ನೇತಿಸಿ ಭಾಷಣ ಮಾಡಲಿದ್ದಾರೆ ಭಾಷಣಕ್ಕೂ ಮುನ್ನ ಮಹಾಲೇಖಾಪಾಲರ ಕಚೇರಿಯಲ್ಲಿ ಮಹಾತ್ನ ಗಾಂಧೀಜ ಪುತ್ತಳಿಯನ್ನು ಅವರು ಅನಾವರಣ ಮಾಡಲಿದ್ದಾರೆ

ಜಾರ್ಖಂಡ್ ವಿಧಾನಸಭೆಯ ಚುನಾವಣೆ ಸಿದ್ದತೆ ಕುರಿತಂತೆ ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ ನೇತೃತ್ವದ ಪೂರ್ಣ ಪ್ರಮಾಣದ ಆಯೋಗ ಇಂದು ರಾಂಚಿಗೆ ಭೇಟಿ ನೀಡಿ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿತು ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ ಆಯುಕ್ತರಾದ ಅಶೋಕ್ ಲಾವಾಸ್ ಸುಶೀಲ್ ಚಂದರ್ ನೇತೃತ್ವದ ಆಯೋಗವು ಚುನಾವಣೆಯ ಸಿದ್ದತೆ ಕುರಿತಂತೆ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ಜೊತೆ ನಾಳೆ ಸಮಾಲೋಚನೆ ನಡೆಸಲಿದೆ ಇದಕ್ಕೂ ಮುನ್ನ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ಸಲಹೆ ಸೂಚನೆಗಳನ್ನು ಪಡೆಯಲಿದೆ ಚುನಾವಣಾ ಸಂಬಂಧಿ ದೂರುಗಳ ಬಗ್ಗೆಯೂ ಅಧಿಕಾರಿಗಳ ಜೊತೆ ಚುನಾವಣಾ ಆಯೋಗ ಚರ್ಚೆ ನಡೆಸಲಿದೆ ರಾಜ್ಞ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಜಾರ್ಖಂಡ್ ರಾಜ್ಞದ ಹೊಲೀಸ್ ಮಹಾನಿರ್ದೇಶಕರೊಂದಿಗೆ ಆಯೋಗ ಸಿದ್ದತೆ ಕುರಿತು ಪರಾಮರ್ಶಿಸಲಿದೆ ಮೂರು ದಿನಗಳ ಬಯೋ ಇಂಡಿಯಾ ಶ್ವಂಗಸಭೆ ನಾಳೆ ದೆಹಲಿಯಲ್ಲಿ ಆರಂಭವಾಗಲಿದೆ ಎಂದು ಜೈವಿಕ ತಂತ್ರಜ್ಞಾನ ಕಾರ್ಯದರ್ಶಿ ಡಾ ರೇಣು ಸ್ನರೂಪ್ ಹೇಳಿದ್ಗಾರೆ ಜೈವಿಕ ತಂತ್ರಜ್ಞಾನದ ತಜ್ಞರು ಸಂಶೋಧಕರು ಹಾಗೂ ಹಲವಾರು ಸಂಸ್ಥೆಗಳು ಈ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿವೆ

ವಿಶ್ವಾದ್ಯಂತ ಭಾರತದ ಸಿನಿಮಾಗಳು ಜನಪ್ರಿಯತೆ ಗಳಿಸಿವೆ ಎಂದು ಸಮಾಚಾರ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ ಗೋವಾದ ರಾಜಧಾನಿ ಪಣಜಿಯಲ್ಲಿ ಇಂದು ಭಾರತದ ಅಂತಾರಾಷ್ಷೀಯ ಚಲನ ಚಿತ್ರೋತ್ತವದ ಸುವರ್ಣ ಮಹೋತ್ತವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಭಾರತ ಈಗ ಚಿತ್ರೀಕರಣಕ್ಕೆ ವಿಶ್ವಮಾನ್ಯ ತಾಣವಾಗಿ ರೂಪುಗೊಂಡಿದೆ ಭಾರತದಲ್ಲಿ ಮೊದಲಿನಿಂದಲೂ ಜೀವನದ ಮೇಲೆ ಚಲನಚಿತ್ರಗಳ ಪ್ರಭಾವ ಹೆಚ್ಚಾಗಿದೆ ಎಂದು ಹೇಳಿದರು ಭಾರತೀಯ ಚಲನಚಿತ್ರ ರಂಗಕ್ಷೆ ಸಲ್ಲಿಸುವ ಅತ್ತುತ್ತಮ ಸೇವೆಯನ್ನು ಪರಿಗಣಿಸಿ ದಕ್ಷಿಣ ಭಾರತದ ಹೆಸರಾಂತ ಕಲಾವಿದ ರಜನಿಕಾಂತ್ ಅವರಿಗೆ ಅಂತಾರಾಷ್ಷೀಯ ಚಲನಚಿತ್ರೋತ್ತವ ಸುವರ್ಣ ಮಹೋತ್ತವ ಸಂದರ್ಭದ ವಿಶೇಷ ಗೌರವವನ್ನು ಪ್ರದಾನ ಮಾಡಲಾಯಿತು

ಜನಪ್ರಿಯ ಬಾಲಿವುಡ್ ನಟ ಅಮಿತಾಬ್ ಬಚ್ಹನ್ ಅವರಿಗೆ ಭಾರತೀಯ ಸಿನಿಮಾ ರಂಗಕ್ಷೆ ಸಲ್ಲಿಸಿರುವ ಅಮೂಲ್ಯ ಕೊಡುಗೆಯನ್ನು ಪರಿಗಣಿಸಿ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು